ಈಗಾಗಲೇ ನೋಂದಣಿ ಪ್ರಕ್ರಿಯೆ ನಡೆದಿದ್ದು

ಇಂದು ದೇಶಾದ್ಯಂತ ಸೀಮಿತ ಆಸ್ಪತ್ರೆಗಳಲ್ಲಿ ಮಾತ್ರ ಲಸಿಕೆ ಹಾಕಲಾಗುತ್ತಿದೆ ಕೋ ವಿನ್ ಹೋರ್ಟಲ್ ಅಥವಾ ಆರೋಗ್ಯ ಸೇತು ಆ್ಯಪ್ ಮೂಲಕ ನೋಂದಣಿ ಮಾಡಿಕೊಂಡು ಚುಚ್ಚುಮದ್ದು ಪಡೆಯಬಹುದು

ರಷ್ಠಾದ ಸ್ಪುಟ್ಟಿಕ್ ವಿ ಕೋವಿಡ್ ಲಸಿಕೆ ಇಂದು ಭಾರತಕ್ಕೆ ಪೂರೈಕೆಯಾಗಲಿದೆ

ಸ್ಪುಟ್ಟಿಕ್ ಲಸಿಕೆಯೊಂದಿಗೆ ದೇಶದಲ್ಲಿ ಅತಿ ಹೆಚ್ಚು ಜನರಿಗೆ ಈ ಚುಚ್ಚುಮದ್ದು ನೀಡಲು ಸಾಧ್ಯವಾಗುತ್ತದೆ ಎಂದು ಹೇಳಲಾಗಿದೆ

ಮೂಲಸೌಕರ್ಯ ಅಭಿವೃದ್ದಿಗೆ ಸರ್ಕಾರ ಅಗ್ರ ಆದ್ಲತೆ ನೀಡಲಿದೆ ಎಂದು ಅವರು ಹೇಳಿದ್ದಾರೆ

ಡಿ ಐ ಗೆ ಸಮ್ನತಿ ನೀಡಿದೆ ಎಂದರು

ಐ

ಉಳಿದಿರುವ ವ್ಯಾಪಾರ ಸಂಬಂಧಿತ ಸಮಸ್ತೆಗಳೆಲ್ಲಾ ಬಗೆಹರಿಯಲಿದ್ದು ಪ್ರಮುಖ ವ್ಯಾಪಾರ ಒಡಂಬಡಿಕೆಗಳಿಗೆ ತೀಪ್ರ ಸಹಿ ಬೀಳುವ ವಿಶ್ವಾಸ ಉಭಯ ಆಡಳಿತಗಳಿಗೂ ಇದೆ ಎಂದು ತಿಳಿಸಿದರು ಭಾರತದಲ್ಲಿ ಮೂಲಸೌಕರ್ಯ ಹಾಗೂ ಅತಿ ಸಣ್ಣ ಸಣ್ಣ ಮತ್ತು ಮಧ್ಯಮ ಕೈಗಾರಿಕಾ ಎಂ ಎಸ್ ಎಂ ಇ ವಲಯಗಳಲ್ಲಿ ಹೂಡಿಕೆ ಮಾಡುವಂತೆ ಅಮೇರಿಕ ಕಂಪನಿಗಳಿಗೆ ಗಡ್ಡರಿ ಇದೇ ವೇಳೆ ಆಹ್ವಾನ ನೀಡಿದರು

ಸಾಮಾನ್ಥವಾಗಿ ಜೂನ್ ತಿಂಗಳಲ್ಲಿ ಬಿಡುಗಡೆ ಮಾಡುವ ಎಸ್ ಡಿ ಆರ್ ಎಫ್ ನ ಮೊದಲ ಕಂತನ್ನು ಹಣಕಾಸು ಸಚಿವಾಲಯ ಮುಂಗಡವಾಗಿ ಬಿಡುಗಡೆ ಮಾಡಿದೆ ಕೇವಲ ಎಸ್ ಡಿ ಆರ್ ಎಫ್ ಅನ್ನು ಮುಂಗಡವಾಗಿ ಬಿಡುಗಡೆ ಮಾಡಿರುವುದಲ್ಲದೇ ಬಳಕೆ ಧೃಡೀಕರಣ ಪತ್ರ ಸಲ್ಲಿಕೆಗೂ ಮುನ್ನವೇ ಹಣವನ್ನು ಬಿಡುಗಡೆ ಮಾಡಿದೆ ಇಂದು ಅಂತಾರಾಷ್ಟೀಯ ಕಾರ್ಮಿಕ ದಿನ

ಕರ್ನಾಟಕದ ಮುಖ್ಯಮಂತ್ರಿ ಬಿ ಎಸ್ ಯಡಿಯೂರಪ್ಪ ತಮ್ಮ ಟ್ವೀಟ್ ಸಂದೇಶದಲ್ಲಿ ದೇಶ ನಿರ್ಮಾಣದ ಕಾರ್ಯದಲ್ಲಿ ಮಹತ್ವದ ಪಾತ್ರ ನಿರ್ವಹಿಸುತ್ತಿರುವ ಲಕ್ಷಾಂತರ ಶ್ರಮಿಕರ ಕಾರ್ಮಿಕರ ಪರಿಶ್ರಮ ಮತ್ತು ಬದ್ದತೆ ಅನುಪಮವಾದದ್ದು ಅವರೆಲ್ಲರ ಸಮರ್ಪಣಾಭಾವ ಹಾಗೂ ಸಾಧನೆಗಳಿಗೆ ಕೃತಜ್ವತಾಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸೋಣ ಎಂದು ಶುಭ ಕೋರಿದ್ದಾರೆ ಕೋವಿಡ್ ಸಾಂಕ್ರಾಮಿಕದ ಪರಿಸ್ಥಿತಿಯಲ್ಲಿ ಕಾರ್ಮಿಕರು ಆರೋಗ್ಯ ರಕ್ಷಣೆಗೆ ಮಹತ್ವ ನೀಡಿ ಕೋವಿಡ್ ಸುರಕ್ಷತಾ ಕ್ರಮಗಳನ್ನು ತಪ್ಪದೇ ಪಾಲಿಸಿ

ಕಾರ್ಮಿಕರು ಬಳಸಿಕೊಳ್ಳಬಹುದು ಎಂದು ಮೂಲಗಳು ತಿಳಿಸಿವೆ

ರಾಷ್ಟಪತಿ ರಾಮನಾಥ್ ಕೋವಿಂದ್ ಈ ದುರ್ಘಟನೆ ಬಗ್ಗೆ ತಮ್ಮ ಟ್ವೀಟ್ ಸಂದೇಶದಲ್ಲಿ ಅತೀವ ಶೋಕ ವ್ವಕ್ತಪಡಿಸಿದ್ದಾರೆ ಮ್ಬತರ ಕುಟುಂಬಗಳಿಗೆ ಸಾಂತ್ಯನ ಗಾಯಾಳುಗಳು ಶೀಘ್ರ ಗುಣಮುಖರಾಗಲಿ ಎಂದು ಉಪರಾಷ್ಷಪತಿ ಎಂ ವೆಂಕಯ್ಲ ನಾಯ್ಡು ತಮ್ಗ ಟ್ವೀಟ್ ಸಂದೇಶದಲ್ಲಿ ತಿಳಿಸಿದ್ದಾರೆ ಜನರ ಸಾವಿನಿಂದ ತುಂಬಾ ನೋವಾಗಿದೆ ಎಂದು ಪ್ರಧಾನಮಂತ್ರಿ ನರೇಂದ್ರ ಮೋದಿ ಟ್ವೀಟ್ ಮೂಲಕ ಶೋಕ ವ್ಯಕ್ತಪಡಿಸಿದ್ದಾರೆ

ಆಸಿಯಾನ್ ಪಾಲುದಾರ ರಾಷ್ಷದ ಈ ಉಡುಗೊರೆಯನ್ನು ಭಾರತ ಸ್ನಾಗತಿಸಿದೆ

ದೇಶಾದ್ಯಂತ ಅವರಿಗೆ ಗೌರವ ಪ್ರಣಾಮ ಸಲ್ಲಿಸಲಾಗುತ್ತಿದೆ ರಾಷ್ಪಪತಿ ರಾಮ್ನಾಥ್ ಕೋವಿಂದ್ ತಮ್ನ ಟ್ವೀಟ್ ಸಂದೇಶದಲ್ಲಿ ಮಾನವೀಯತೆಯ ರಕ್ಷಣೆಗೆ ದಬ್ಬಾಳಿಕೆ ವಿರುದ್ದ ಹೋರಾಟ ಮಾಡಿದ ತೇಗ್ ಬಹುದ್ದೂರ್ ಅವರ ತ್ಲಾಗ ಅಜರಾಮರ ಎಂದು ಸ್ಕರಿಸಿದ್ದಾರೆ ಪ್ರಧಾನ ಮಂತ್ರಿ ನರೇಂದ್ರ ಮೋದಿ ಇಂದು ಬೆಳಗ್ಗೆ ದೆಹಲಿಯ ಗುರುದ್ವಾರ ಸಿಸ್ ಗಂಜ್ ಸಾಹಿಬ್ಗೆ ಭೇಟಿ ನೀಡಿ ತೇಗ್ ಬಹುದ್ದೂರ್ ಅವರ ಪ್ರಕಾಶ ಪರ್ವದ ದಿನದಂದು ಪ್ರಾರ್ಥನೆ ಸಲ್ಲಿಸಿದರು

ಈ ನಡುವೆ ವೈಯಕ್ತಿಕ ಬಳಕೆಗಾಗಿ ಆಮ್ಲಜನಕದ ಸಾಂದ್ರಕಗಳನ್ನು ಆಮದು ಮಾಡಿಕೊಳ್ಳಲು ಸಹ ಸರ್ಕಾರ ಅನುಮತಿ ನೀಡಿದೆ ಉಡುಗೊರೆಗಳ ವಿಭಾಗದ ಅಡಿಯಲ್ಲಿ ಅಂಜೆ ಕೊರಿಯರ್ ಅಥವಾ ಇ ಕಾಮರ್ಸ್ ಪೋರ್ಟಲ್ಗಳ ಮೂಲಕ ವೈಯಕ್ತಿಕ ಬಳಕೆಗಾಗಿ ಆಮ್ಲಜನಕ ಸಾಂದ್ರಕಗಳನ್ನು ಆಮದು ಮಾಡಿಕೊಳ್ಳಬಹುದಾಗಿದೆ

ಸಿತಾರ್ ವಾದಕ ಪಂಡಿತ್ ದೇವವ್ರತ ಚೌಧರಿ ಕೋವಿಡ್ ಸಂಬಂಧಿತ ಸಮಸ್ಥೆಯಿಂದ ದೆಹಲಿಯ ಆಸ್ಪತ್ರೆಯಲ್ಲಿ ಇಂದು ನಿಧನರಾದರು

ಪದ್ಮಭೂಷಣ ಮತ್ತು ಪದ್ಮಶ್ರೀ ಪ್ರಶಸ್ತಿ ಪುರಸ್ಕೃತರಾಗಿದ್ದ ಅವರು ದೇವು ಚೌಧರಿ ಎಂದೇ ಖ್ಯಾತರಾಗಿದ್ದರು ಅವರಿಗೆ ಮರೆಗುಳತನಕ್ಕೆ ಸಂಬಂಧಿಸಿದ ಸಮಸ್ಥೆಯೂ ಇತ್ತು ನಿನ್ನೆ ಮಧ್ಯರಾತ್ರಿಯಿಂದ ಅವರನ್ನು ಐಸಿಯುನ ವೆಂಟಲೇಟರ್ನಲ್ಲಿ ಇರಿಸಲಾಗಿತ್ತು ಬಳಕ ಅವರಿಗೆ ಹೃದಯಾಘಾತವಾಯಿತು ಎಂದು ದೇವವ್ರತ ಚೌಧರಿ ಅವರ ಪುತ್ರ ಪ್ರತೀಕ್ ಚೌಧರಿ ತಮ್ಮ ಫೇಸ್ಬುಕ್ ಖಾತೆಯಲ್ಲಿ ಬರೆದುಕೊಂಡಿದ್ದಾರೆ ಉತ್ತರ ಜಪಾನ್ನಲ್ಲಿ ಇಂದು ಬೆಳಗ್ಗೆ ಪ್ರಬಲ ಭೂಕಂಪ ಸಂಭವಿಸಿದೆ

ಈಶಾನ್ಯ ಗುಡ್ಡಗಾಡು ಪ್ರದೇಶಗಳಲ್ಲಿ ಭೂಕುಸಿತ ಉಂಟಾಗುವ ಸಾಧ್ಯತೆ ಇದೆ ಎಂದು ಅಲ್ಲಿನ ಹವಾಮಾನ ಇಲಾಖೆ ಮುನ್ನೆಚ್ಚರಿಕೆ ನೀಡಿದೆ

ಕೊರೊನಾ ಸೋಂಕಿಗೆ ಸಂಬಂಧಿಸಿದಂತೆ ಹೋಮ್ ಐಸೊಲೇಷನ್ಗೆ ಒಳಗಾಗುವವರಿಗೆ ಆರೋಗ್ಯ ಸಚಿವಾಲಯ ಪರಿಷ್ಪತ ಮಾರ್ಗಸೂಚಿ ಬಿಡುಗಡೆ ಮಾಡಿದೆ ನೂತನ ಮಾರ್ಗಸೂಚಿ ಅನುಸಾರ ಕಡಿಮೆ ಪ್ರಮಾಣದ ಸೋಂಕು ಕಂಡು ಬಂದಲ್ಲಿ ಸೋಂಕಿತರು ಮನೆಯಲ್ಲೇ ಐಸೋಲೇಷನ್ ಮತ್ತು ಕ್ವಾರಂಟೈನ್ಗೆ ಒಳಗಾಗಬೇಕಿದೆ

ಹಿರಿಯ ನಾಗರಿಕರು ರಕ್ತದೊತ್ತಡ ಮಧುಮೇಪ ಹೃದಯ ಸಮಸ್ಥೆ ಶ್ವಾಸಕೋಶ ಲಿವರ್ ಅಥವಾ ಕಿಡ್ನಿ ರೋಗ ಸೇರಿದಂತೆ ಒಂದಕ್ಕಿಂತ ಹೆಚ್ಚನ ಆರೋಗ್ಯ ಸಮಸ್ತೆ ಇರುವವರು ವೈದ್ಯರು ಆರೋಗ್ಯ ಅಧಿಕಾರಿಯ ಸಲಹೆ ಪಡೆಯುವುದು ಕಡ್ಡಾಯ ಆಮ್ಲಜನಕ ಪ್ರಮಾಣ ಕಡಿಮೆ ಅಥವಾ ಉಸಿರಾಟದ ಸಮಸ್ತೆ ಕಂಡುಬಂದಲ್ಲಿ ತಕ್ಷಣವೇ ಆಸ್ಟತ್ರೆಗೆ ದಾಖಲಾಗುವಂತೆ ಮಾರ್ಗಸೂಚಿಯಲ್ಲಿ ತಿಳಿಸಲಾಗಿದೆ